ಕೊರೊನಾ ಸೋಂಕು ನಿಯಂತ್ರಣ ಕೇಂದ್ರದಿಂದ ರಾಜ್ಯಕ್ಷೆ ಅಗತ್ಯ ನೆರವು ಕೇಂದ್ರ ಸಚಿವ ಡಿ

ಈ ವ್ಯವಸ್ಥೆಯನ್ನು ವಿಕೇಂದ್ರೀಕರಿಸಿ ವಲಯವಾರು ಮೇಲ್ವಿಚಾರಣೆ ನಡೆಸಬೇಕು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಸೂಚಿಸಿದ್ದಾರೆ ಬೆಂಗಳೂರಿನ ಕೋವಿಡ್ ಪರಿಸ್ತಿತಿ ಹಾಗೂ ನಿರ್ವಹಣೆ ಕುರಿತು ಎಂಟು ವಲಯಗಳ ಉಸ್ತುವಾರಿ ಸಚಿವರೊಂದಿಗೆ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದ ಅವರು ಸೋಂಕಿತರಿಗೆ ಆಸ್ಪತ್ರೆಗಳಲ್ಲಿ ದಾಖಲಾಗಲು ಆಗುತ್ತಿರುವ ತೊಡಕು ನಿವಾರಿಸುವ ಕುರಿತು ಕಟ್ಪುನಿಟ್ಟಿನ ತ್ರಮ ಕೈಗೊಳ್ಳಬೇಕು ಸೂಚಿಸಿದರು ಕೋವಿಡ್ ನಿಯಂತ್ರಣಕ್ಕೆ ಲಾಕ್ ಡೌನ್ ಪರಿಹಾರವಲ್ಲ ಲಾಕ್ ಡೌನ್ ಮುಂದುವರೆಸುವ ಯಾವುದೇ ಯೋಜನೆ ಸರ್ಕಾರದ ಮುಂದೆ ಇಲ್ಲ ವೈದ್ಯರ ಕೊರತೆ ನಿವಾರಿಸಲು ಹುದ್ದೆ ಭರ್ತಿ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು ಪ್ರತಿ ವಾರ್ಡುಗಳಲ್ಲಿ ಕಲ್ಯಾಣ ಮಂಟಪಗಳನ್ನು ಹಾಗು ವಸತಿ ಗೃಹಗಳನ್ನು ಗುರುತಿಸಲಾಗಿದ್ದು ಪ್ರತ್ಯೇಕವಾಗಿ ವಾಸಿಸಲು ಕೊಠಡಿಗಳು ಇಲ್ಲದವರಿಗೆ ಕ್ವಾರಂಟೈನ್ ಮಾಡಲು ಈ ಕಲ್ಯಾಣ ಮಂಟಪಗಳನ್ನು ಬಳಸಬೇಕು ರಾಜ್ಯದಲ್ಲಿ ಪರೀಕ್ಷೆಗಳ ಸಂಖ್ಯೆ ಹೆಟ್ಟಸಬೇಕು ಎಂದು ನಿರ್ದೇತನ ನೀಡಿದರು

ಸದಾನಂದ ಗೌಡ ಭರವಸೆ ನೀಡಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನಡೆಸಿದ ಕೇಂದ್ರ ಸಚವರು ಹಾಗೂ ಸಂಸದರ ಸಭೆಯಲ್ಲಿ ಪಾಲೊಂಡು ಅವರು ಮಾತನಾಡಿದರು ಕೊರೊನಾ ನಿಯಂತ್ರಣಕ್ಕೆ ಸಕಲ ರೀತಿಯ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರವು ರಾಜ್ಯದೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಕೊರೊನಾ ನಿಯಂತ್ರಣಕ್ಕೆ ಎಲ್ಲ ರೀತಿಯ ಅಗತ್ಯ ನೆರವಿಗೆ ಬದ್ದ ಎಂದರು ರಾಜ್ಯ ಸರ್ಕಾರಕ್ಕೆ ಅಗತ್ವಬಿದ್ದರೆ ಇನ್ನೂ ಹೆಚ್ಚಿನ ನೆರವು ನೀಡಲು ಕೇಂದ್ರ ಸರ್ಕಾರ ಸಿದ್ದವಿದೆ ರಾಜ್ಯ ಕೇಳುವ ಎಲ್ಲ ರೀತಿಯ ಸಹಾಯ ಮಾಡಲು ತಕ್ಷಣವೇ ಅಗತ್ಯ ತ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿಯವರ ಸಭೆಯಲ್ಲಿ ಸದಾನಂದ ಗೌಡ ಭರವಸೆ ನೀಡಿದರು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಕೆಲವು ಜಲ್ಲೆಗಳಲ್ಲಿ ಕೊರೊನಾ ನಿಯಂತ್ರಣಕ್ಕಾಗಿ ಜಾರಿಗೊಳಿಸಿರುವ ಲಾಕ್ಡೌನ್ನಿಂದಾಗಿ ಜನಜೀವನ ಸ್ತಬ್ದಗೊಂಡಿದೆ

ಮಧ್ವಾಷ್ಟದ ಬಳಿ ಸಂಪೂರ್ಣ ಲಾಕ್ಡೌನ್ ಆಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ವ್ಯವಸ್ಥೆ ಸ್ಲಗಿತಗೊಂಡಿದೆ ಟ್ಯಾಕ್ರಿ ಆಟೋ ಕೂಡ ರಸ್ತೆಗಳಿದಿಲ್ಲ ಆದರೆ ಕೊರೊನಾ ವಾರಿಯರ್ಸ್ಗಳ ಸಂಚಾರಕ್ಕೆ ಸೀಮಿತ ಸಂಖ್ಲೆಯಲ್ಲಿ ಬಿಎಂಟಿಸಿ ಬಸ್ ಸಂಚರಿಸುತ್ತಿವೆ

ಕೇಂದ್ರ ವಲಯ ಐಟಿಪಿ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ಜೆಲ್ಲಾ ಹೊಲೀಸ್ ಅಧೀಕ್ಷಕ ರವಿ ಡಿ ಚೆನ್ನಣ್ಣನವರ್ ಜೆಲ್ಲೆಯ ವಿವಿಧ ಹೊಲೀಸ್ ಕಾಣೆ ಹಾಗೂ ತಪಾಸಣಾ ಕೇಂದ್ರಗಳಿಗೆ ಭೇಟಿ ನೀಡಿ ಕಾನೂನು ಸುವ್ನವಸ್ಥೆ ಕುರಿತಾಗಿ ಮಾಹಿತಿ ಪಡೆದರು ಲಾಕ್ಡೌನ್ ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳನ್ನು ಪರಿತೀಲಿಸಿ ಕಾನೂನು ಸುವ್ವವಸ್ಥೆಗೆ ಭಂಗ ತರುವವರ ವಿರುದ್ದ ತಿಸ್ತು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ದಿನದ ಲಾಕ್ಡೌನ್ ಮುಂದುವರಿದಿದೆ

ಸಾಂಸ್ವತಿಕ ನಗರಿ ಮೈಸೂರಿನ ಎನ್ ಆರ್ ಕ್ಷೇತ್ರವನ್ನು ಇಂದಿನಿಂದ ಲಾಕ್ ಡೌನ್ ಮಾಡಲಾಗಿದೆ ಡಿಸಿಪಿ ಶ್ರಕಾಶ್ ಗೌಡ ಅವರು ಉದಯಗಿರಿ ಪೊಲೀಸ್ ಕಾಣಾ ವ್ಯಾಪ್ತಿಯಲ್ಲಿ ಗಸ್ತು ತಿರುಗಿ ಲಾಕ್ಡೌನ್ ವ್ಲವಸ್ಗೆ ಪರಿತೀಲಿಸಿದರು ಈ ವೇಳೆ ಪೊಲೀಸ್ ಸಿಬ್ಲಂದಿಯಿಂದ ಮಾಹಿತಿ ಪಡೆದರು ಯಾದಗಿರಿ ಜಿಲ್ಲೆಯಲ್ಲಿ ಎರಡನೇ ದಿನ ಲಾಕ್ಡೌನ್ಗೆ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದ್ದು ಬಹುತೇಕ ಜನಜೀವನ ಸ್ತಬ್ದಗೊಂಡಿದೆ

ಮಾಸ್ಕ್ ಧರಿಸದ ಸಾರ್ವಜನಿಕರಿಗೆ ಹಾಗೂ ಲಾಕ್ಡೌನ್ ಉಲ್ಲಂಘನೆ ಮಾಡಿದವರ ಮೇಲೆ ಮೊಲೀಸರು ದಂಡ ವಿಧಿಸುತ್ತಿರುವ ದೃಶ್ಯ ಯಾದಗಿರಿ ನಗರದ ಅನೇಕ ವೃತ್ತಗಳಲ್ಲಿ ಕಂಡು ಬಂದಿತ್ತು ಮಧ್ನಾಹ್ನದ ಬಳಿಕ ಸಂಪೂರ್ಣ ಲಾಕ್ಡೌನ್ ಜಾರಿ ಆಗಿದೆ

ಬೆಂಗಳೂರಿನ ಎಚ್ಎಎಲ್ನ ಫಟಕದಲ್ಲಿ ಕೊರೋನಾ ಕೇರ್ ಸೆಂಟರ್ ಆರಂಭಿಸಲು ಸಮ್ನತಿ ನೀಡಿದ್ದು ಬಿಬಿಎಂಪಿ ಅಧಿಕಾರಿಗಳ ಜತೆ ನಡೆದ ಮಾತುಕತೆ ಫಲಪ್ರದವಾಗಿದೆ ಎಂದು ಎಚ್ಎಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ ಮ್ಯಸೂರಿನಲ್ಲಿ ತೀವ್ರಗೊಳ್ಳುತ್ತಿರುವ ಕೊರೊನಾ ಸೋಂಕು ಪ್ರಕರಣದ ಹಿನ್ನೆಲೆಯಲ್ಲಿ ಆದರ ನಿವಾರಣೆಗೆ ಸಮುದಾಯದ ಪಾಲುದಾರಿಕೆಗೆ ಒತನ್ನು ನೀಡಲಾಗುತ್ತಿದೆ ಎಂದು ಜೆಲ್ಲಾಧಿಕಾರಿ ಅಭಿರಾಂ ಜೆ ಶಂಕರ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಇಬ್ಬರು ಮೃತಪಟ್ಟಿದ್ದಾರೆ ಹೊರ ಜಿಲ್ಲೆಗಳಿಂದ ಬಂದವರಲ್ಲಿ ಸೋಂಕು ಹೆಚ್ಚಾಗಿ ಕಂಡುಬರುತ್ತಿದೆ ಈ ಬಗ್ಗೆ ನಮ್ಮ ಜೆಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ವಿಕಾಸಸೌಧದಲ್ಲಿಂದು ಜನವಸತಿ ಪ್ರದೇಶಗಳಲ್ಲಿ ಅರಣ್ಯ ಹಕ್ಕು ಅಧಿನಿಯಮ ಅನುಷ್ಠಾನ ಕುರಿತು ನಡೆದ ಸಭೆಯ ಅಧ್ಯಕ್ಷತೆವಹಿಸಿ ಮಾತನಾಡಿದ ಅವರು ಅರಣ್ಯ ಹಕ್ಕಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಶೀಘವಾಗಿ ವಿಲೇವಾರಿ ಮಾಡಲು ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ಕ್ರಮಕೈಗೊಳ್ಳಬೇಕು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಾಕಿ ಇರುವ ಸಮುದಾಯ ಅರಣ್ಯ ಪಕ್ಕು ಅರ್ಜಿಗಳನ್ನು ತ್ವರಿತವಾಗಿ ಇತ್ತರ್ಥಪಡಿಸಬೇಕು ಎಂದು ನಿರ್ದೇಶನ ನೀಡಿದರು

ಇದು ಜಿಲ್ಲೆಯಲ್ಲಿಯೇ ದಾಖಲೆ ಎಂದು ವಿಧಾನಸಭಾದ್ವಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ ಜೆಲ್ಲೆಯ ಸಿದ್ದಾಪುರದಲ್ಲಿ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಅವರು ಮಾತನಾಡಿದರು ಈ ಯೋಜನೆಯಲ್ಲಿ ಇನ್ನು ಒಂಬತ್ತು ತಿಂಗಳು ಕೆಲಸ ಸಿಗಲಿದ್ದು ಇನ್ನಷ್ಟು ಅಭಿವೃದ್ಧಿಯಾಗಲಿ ಕೋವಿಡ್ ತಡೆಗಟ್ಟುವ ನಿಟ್ಟನಲ್ಲಿ ತಾಲೂಕನಲ್ಲಿ ಕಾವಲು ಸಮಿತಿ ರಚಿಸಲಾಗಿದೆ ಅಲ್ಲದೇ ಅವರ ಕಾರ್ಯಚಿಟುವಟಿಕೆ ಬಗ್ಗೆಯೂ ಮಾರ್ಗದರ್ಶನ ಮಾಡಲಾಗಿದೆ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಸಂಪೂರ್ಣ ಹತೋಟಿಯಲ್ಲಿದೆ ಮಳೆಗಾಲವಾದ್ದರಿಂದ ಕಾಯಿಲೆ ಪರಡುವ ಸಂಭವವಿಲ್ಲ ಅತಿವೃಷ್ಟಿ ಸಂಭವಿಸಿದಲ್ಲಿ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಅಗತ್ತ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಲಾಗಿದೆ ಎಂದು ಕಾಗೇರಿ ತಿಳಿಸಿದರು

ಸಿದ್ದೇಶ್ವರ್ ತಿಳಿಸಿದ್ದಾರೆ

ಸದಾನಂದಗೌಡ ಹಾಗೂ ಕೇಂದ್ರ ರಸಗೊಬ್ಬರ ಇಲಾಖೆಯ ಸಹಾಯಕ ಆಯುಕ್ತ ಜತಿನ್ಚೋಪ್ರಾ ಅವರಿಗೆ ಈಗಾಗಲೇ ಮನವಿ ಮಾಡಲಾಗಿದೆ ಎಂದು ಸಂಸದರು ಹೇಳಿದ್ದಾರೆ ರಾಜ್ಯ ಪೊಲೀಸ್ ಪಡೆ ನೇರ ನೇಮಕಾತಿ ಪರೀಕ್ಷೆಯಲ್ಲಿ ಎನ್ಸಿಸಿ ಶ್ರಮಾಣ ಪತ್ರ ಹೊಂದಿರುವವರಿಗೆ ಪೋತ್ಸಾಹ ನೀಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಗೃಹ ಸಚಿವಾಲಯ ರಾಜ್ಯಗಳಿಗೆ ಪತ್ರ ಬರೆದಿದೆ ಈ ಕ್ರಮ ತಿಸ್ತುಬದ್ದ ದೈಹಿಕ ಸದೃಡತೆ ಹಾಗೂ ಉತ್ತಮ ತರಬೇತಿ ಪಡೆದ ಯುವಕರು ಪೊಲೀಸ್ ಪಡೆಗೆ ಸೇರ್ಪಡೆಗೊಳ್ಳಲು ಸಹಾಯಕವಾಗುತ್ತದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ ಎನ್ಸಿಸಿ ಕೆಡೆಚ್ಗಳು ಪಡೆದ ವೃತ್ತಿಪರ ತರದೇತಿ ಮತ್ತು ಕೌಶಲ್ಯಗಳನ್ನು ಪರಿಗಣಿಸಿ ಕೇಂದ್ರ ಸಶಸ್ತ ಹೊಲೀಸ್ ಪಡೆಗಳಲ್ಲಿ ಸಬ್ ಇನ್ಸತೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆ ನೇರ ನೇಮಕಾತಿಯಲ್ಲಿ ಪೋತ್ಲಾಹ ನೀಡಲು ಗೃಹ ಸಚಿವಾಲಯ ಈಗಾಗಲೇ ನಿರ್ಧರಿಸಿದೆ

ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಚುರುಕುಗೊಂಡಿದ್ದು ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ

ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಮುನ್ನೆಚ್ದರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಮೋಡಕವಿದ ವಾತಾವರಣ ಕೆಲವೊಮ್ನೆ ಮಳೆ ಸಾಧ್ಯತೆ

ಕೇಂದ್ರ ಸರ್ಕಾದ ಮಹತ್ವಾಕಾಂಕ್ಷೆಯ ಶ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಚಿಕ್ಕಬಳ್ಳಾಪುರದ ನಿವಾಸಿ ಶೋಭಾ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಯೋಜನ ಪಡೆದಿದ್ದಾರೆ ಈ ಬಗ್ಗೆ ಪ್ರಕಿಕಿಯಿಸಿರುವ ಯೋಜನೆಯ ಫಲಾನುಭವಿ ಶೋಭಾ ಈ ಹಿಂದೆ ಕಟ್ಟಿಗೆ ತಂದು ಒಲೆ ಉರಿಸಬೇಕಿತ್ತು ಆದರೆ ಇದೀಗ ಈ ಯೋಜನೆಯಡಿ ಉಚಿತವಾಗಿ ಸಿಲಿಂಡರ್ ನೀಡುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ

ದಕ್ಷಿಣ ಕನ್ನಡ ಜಲ್ಲೆಯಲ್ಲಿ ಇಂದು ಧಾರಾಕಾರ ಮಳಿ ಸುರಿದ ಪರಿಣಾಮ ಕಲ್ಲಾಪು ಜಪ್ಪಿನಮೊಗರು ಸೇರಿದಂತೆ ಮಂಗಳೂರು ಸುತ್ತ ಮುತ್ತಲಿನ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ ನೇತ್ರಾವತಿ ಕುಮಾರಧಾರಾ ನದಿಗಳಲ್ಲಿ ನೀರಿನ ಮಟ್ನದಲ್ಲಿ ಏರಿಕೆಯಾಗಿದೆ ಜಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಫೋಷಸಲಾಗಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದಾಗಿ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ನಮ್ಮ ಜೆಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ